ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ತಮಿಳುನಾಡು ಮತ್ತು ಕೇರಳ ರಾಜ್ಗಳಿಗೆ ಭೇಟಿ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಶಿಲಾನ್ಲಾಸ ಹಲವು ಪ್ರಮುಖ ಯೋಜನೆಗಳಿಗೆ ಚಾಲನೆ

ಭಾರತ ಇಂಗ್ಲೆಂಡ್ ತಂಡಗಳ ನಡುವೆ ಚೆನ್ನೈನಲ್ಲಿಂದು ನಾಲ್ಕು ಪಂದ್ದಗಳ ಟೆಸ್ಟ್ ತ್ರಿಕೆಟ್ ಸರಣಿಯ ಎರಡನೇ ಪಂದ್ಯ ಚಿಪಾಕ್ನ ಎಂ ಎ

ಈ ಎರಡೂ ರಾಜ್ಯಗಳಲ್ಲಿ ಅವರು ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ ಅಲ್ಲದೇ ಹಲವು ಪ್ರಮುಖ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ

ಸ್ವದೇಶಿ ನಿರ್ಮಿತವಾಗಿರುವ ಈ ಯುದ್ಧ ಟ್ಯಾಂಕನ್ನು ಸಿವಿಆರ್ಡಿಇ

ಅಲ್ಲದೇ ಚೆನ್ನೈ ಮೆಟ್ರೋ ಕೈಲು ಮೊದಲ ಹಂತದ ವಿಸ್ತರಣೆಯನ್ನು ಪ್ರಧಾನ ಮಂತ್ರಿಯವರು ಉದ್ಘಾಟಸಲಿದ್ದಾರೆ

ಆಧುನೀಕರಣಗೊಳಿಸಲಾಗಿರುವ ಕೆನಾಲ್ವೊಂದಕ್ಕೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಬಳಿಕ ಸಂಜೆ ಕೊಟ್ಟಿಯಲ್ಲಿ ಅವರು ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದು ಕೇರಳದ ಅಭಿವೃದ್ದಿಯಲ್ಲಿ ಈ ಯೋಜನೆಗಳು ಪ್ರಮುಖ ಪಾತ್ರ ವಹಿಸಲಿವೆ ಕೊಟ್ಟ ಬಂದರಿನಲ್ಲಿ ಅಂತಾರಾಷ್ವೀಯ ಕ್ರೂಸ್ ಟ್ರರ್ಮಿನಲ್ ಸಾಗರಿಕ ವನ್ನು ಕೂಡ ನರೇಂದ್ರ ಮೋದಿ ಅವರು ಉದ್ವಾಟಸಲಿದ್ದಾರೆ

ಅಲ್ವಾವಧಿಯಲ್ಲಿ ತ್ತರಿತವಾಗಿ ಲಸಿಕೆ ಹಾಕಿರುವ ಪ್ರಮುಖ ರಾಷ್ಲವಾಗಿ ಭಾರತ ಹೊರಹೊಮ್ನಿದೆ ಎಂದು ನವದೆಹಲಿಯಲ್ಲಿ ನಿನ್ನೆ ಆರೋಗ್ಯ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಮಂದೀಪ್ ಭಂಡಾರಿ ಮಾಹಿತಿ ನೀಡಿದರು

ಚೀನಾದೊಂದಿಗಿನ ಒಪ್ಪಂದದ ಪರಿಣಾಮವಾಗಿ ಭಾರತ ಯಾವುದೇ ಪ್ರದೇಶವನ್ನು ಬಿಟ್ಟುಕೊಟ್ಟಲ್ಲ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ ವಾಸ್ತವಿಕ ನಿಯಂತ್ರಣ ರೇಬೆ ಎಲ್ಎಸಿ ಯನ್ನು ಪಾಲಿಸುವುದು ಮತ್ತು ಪ್ರಸ್ತುತದ ಪರಿಸ್ಥಿತಿಯನ್ನು ಯಥಾಸ್ಥಿತಿ ಕಾಯ್ದುಕೊಳ್ಳುವ ಮೂಲಕ ಏಕಪಕ್ಷೀಯ ಬದಲಾವಣೆಯನ್ನು ತಡೆಯಲಾಗುತ್ತಿದೆ ಎಂದು ಸಚಿವಾಲಯ ಹೇಳಿದೆ ಪೂರ್ವ ಲಡಾಕ್ನ ಪಾಂಗೋಂಗ್ ತ್ಲೋದಲ್ಲಿ ಪ್ರಸ್ತುತ ನಡೆಯುತ್ತಿರುವ ಸಂಘರ್ಷಕ್ಕೆ ಸಂಬಂಧಿಸಿದಂತೆ ಮಾಧ್ಯಮಗಳು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವು ತಪ್ಪು ಮಾಹಿತಿ ಹಾಗೂ ದ್ವಂದ್ವ ಹೇಳಿಕೆಗಳು ಪ್ರಕಟಗೊಳ್ಳುತ್ತಿರುವುದನ್ನು ಗಮನಿಸಿ ರಕ್ಷಣಾ ಸಚಿವಾಲಯ ಈ ಹೇಳಿಕೆ ನೀಡಿದೆ ಸಂಸತ್ತಿನ ಉಭಯ ಸದನಗಳಲ್ಲಿ ಈಗಾಗಲೇ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರೂ ಸಹ ವಾಸ್ತವಿಕ ಸ್ಥಾನದ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಎಂದು ಸಚಿವಾಲಯವು ಪುನರುಚ್ಚರಿಸಿದೆ

ವಿರುಧುನಗರ ಜಿಲ್ಲೆಯ ವೆಂಬಕೊಟ್ಲಾಯಿ ಪಟ್ಷಣದ ಸಮೀಪ ಅಚ್ಯಕುಲಂ ಗ್ರಾಮದಲ್ಲಿರುವ ಪಟಾಕಿ ತಯಾರಿಕಾ ಫಟಕದಲ್ಲಿ ಈ ಫಟನೆ ಸಂಭವಿಸಿದೆ ಕಾರ್ಮಿಕರು ಅಲಂಕಾರಿಕ ಬಗೆಬಗೆಯ ಪಟಾಕಿಗಳನ್ನು ಉತ್ಪಾದಿಸುತ್ತಿದ್ದ ವೇಳೆ ಈ ಬೆಂಕಿ ಅವಘಡ ಸಂಭವಿಸಿದೆ ಪಟಾಕಿಗಳು ದಿಢೀರನೆ ಸ್ವೋಟಗೊಂಡು ಸಾವು ನೋವು ಸಂಭವಿಸಲು ಕಾರಣವಾಗಿದೆ ಎಂದು ಹೇಳಲಾಗಿದೆ

ಈ ಘಟನೆ ಬಗ್ಗೆ ಅಘಾತ ವ್ಯಕ್ತಪಡಿಸಿರುವ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಮೃತರ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ

ಪಟಾಕಿ ಕಾರ್ಖಾನೆಯಲ್ಲಿನ ಸ್ಪೋಟದ ಘಟನೆ ಕುರಿತು ತನಿಖೆಗೂ ಆದೇಶಿಸಿದ್ದಾರೆ ದೇಶದ ಯಾವುದೇ ಭಾಗದಲ್ಲಿ ಆಕಾಶವಾಣಿ ಕೇಂದ್ರವನ್ನು ಮುಚ್ಚುವ ಅಥವಾ ಕೆಳಗಿಳಿಸುವ ಯಾವುದೇ ಪ್ರಸ್ತಾವನೆ ಸರ್ಕಾರದ ಮುಂದಿಲ್ಲ ಎಂದು ಕೇಂದ್ರ ಸಮಾಚಾರ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಸ್ಪಪ್ಪಪಡಿಸಿದ್ದಾರೆ ಲೋಕಸಭೆಯಲ್ಲಿ ನಿನ್ನೆ ಪ್ರಕ್ನೋತ್ತರ ಅವಧಿಯಲ್ಲಿ ಉತ್ತರ ನೀಡಿದ ಅವರು ಕೋವಿಡ್ ಸಾಂಕ್ರಾಮಿಕ ಸೋಂಕಿನಿಂದ ಎಲ್ಲಾ ವಲಯಗಳು ಸೊರಗಿವೆ ಆಕಾಶವಾಣಿ ಮತ್ತು ಎಫ್ಎಂ ರೇಡಿಯೋಗಳು ಸಹ ಈ ಸಂಕಷ್ಟದಲ್ಲಿ ನಲುಗಿವೆ ಎಂದು ಅವರು ತಿಳಿಸಿದರು ಕೋವಿಡ್ ಕಾಲದಲ್ಲಿ ರೇಡಿಯೋ ಜಾಕಿಗಳು ಸಾಕಷ್ಟು ಸಾರ್ವಜನಿಕ ಜಾಗ್ಬತಿ ಮೂಡಿಸಿದ್ದಾರೆ ಸಾಂಕ್ರಾಮಿಕ ಕಾಲಘಟ್ಟದಲ್ಲಿ ಕೆಲಸ ಕಳೆದುಕೊಂಡಿರುವ ರೇಡಿಯೋ ಜಾಕಿಗಳು ಅತಿಶೀಘವೇ ಉದ್ಯೋಗಗಳಿಗೆ ಮರಳಲಿದ್ದಾರೆ ಎಂದು ಸಚಿವರು ತಿಳಿಸಿದರು ರಾಷ್ಸಪತಿ ಭವನದ ಆವರಣದಲ್ಲಿ ಅಭಿವೃದ್ದಿಪಡಿಸಲಾಗಿರುವ ಮುಘಲ್ ಉದ್ಲಾನ ಸಾರ್ವಜನಿಕ ವೀಕ್ಷಣೆಗೆ ಇಂದಿನಿಂದ ಮುಕ್ತವಾಗಲಿದ್ದು

ಕೋವಿಡ್ ಸೋಂಕಿನ ಹಿನ್ನೆಲೆಯಲ್ಲಿ ಈ ವರ್ಷ ಸಾರ್ವಜನಿಕರಿಗೆ ಮುಕ್ತ ಪ್ರವೇಶ ಅವಕಾಶ ನಿರ್ಬಂಧಿಸಲಾಗಿದ್ದು

ಚಿಪಾಕ್ನ ಎಂ ಎ

ಈ ವಿಶ್ವಾಸದೊಂದಿಗೆ ಕಣಕ್ಕಿಳಿಯಲು ಸಿದ್ದವಾಗಿರುವ ಇಂಗ್ಲೆಂಡ್ ತಂಡವನ್ನು ಕಟ್ಟಹಾಕಲು ಭಾರತದ ಆಟಗಾರರು ಕೂಡ ಸೂಕ್ತ ರಣತಂತ್ರ ರೂಪಿಸಿಕೊಂಡಿದ್ದಾರೆ ಮೊದಲ ಪಂದ್ಲದ ಸೋಲಿಗೆ ಸೇಡು ತೀರಿಸಿಕೊಳ್ಳಲು ಎದುರು ನೋಡುತ್ತಿರುವ ವಿರಾಟ್ ಕೊಹ್ಲಿ ಬಳಗ ತಪ್ಪುಗಳನ್ನು ಸರಿಪಡಿಸಿಕೊಂಡು ತವರು ಅಂಗಳದಲ್ಲಿ ತನ್ನ ಪಾರುಪತ್ನ ಪ್ರದರ್ಶಿಸಲು ಸರ್ವಸನ್ನದ್ದಗೊಂಡಿದೆ ಬ್ಲಾಟಿಂಗ್ ಮತ್ತು ಬೌಲಿಂಗ್ ಎರಡೂ ವಿಭಾಗಗಳಲ್ಲಿ ಭಾರತದ ಆಟಗಾರರು ಶಿಸ್ತುಬದ್ದ ಪ್ರದರ್ಶನ ನೀಡುವುದು ಅಗತ್ತವಾಗಿದೆ ಮತ್ತೊಂದೆಡೆ ಜೋ ರೂಟ್ ನಾಯಕತ್ವದಲ್ಲಿರುವ ಇಂಗ್ಲೆಂಡ್ ತಂಡ ಪುಮ್ಲಿನಿಂದ ಪುಟಿಯುತ್ತಿದ್ದು ಮತ್ತೊಮ್ನೆ ಭಾರತಕ್ಕೆ ಕಠಿಣ ಸವಾಲು ಒಡ್ಡುವ ನಿರೀಕ್ಷೆಯಲ್ಲಿದೆ ಕೋವಿಡ್ನಿಂದಾಗಿ ಅಭಿಮಾನಿಗಳಿಗೆ ಪಂದ್ಯ ವೀಕ್ಷಿಸಲು ಅವಕಾತ ನೀಡಲಾಗಿರಲಿಲ್ಲ